ಕರುಣಾನಿಧಿ ಅವರ ಪಾರ್ಥಿವ ಶರೀರದ ಅಂತ್ವಕ್ರಿಯೆ ಚೆನ್ನೈನ ಮರಿನಾ ಬೀಚ್ನಲ್ಲಿ ಇಂದು ಸಂಜೆ ಅಸಂಖ್ವಾತ ಜನರ ಸಮ್ಮಖದಲ್ಲಿ ಗಣ್ಯಾತಿಗಣ್ಯರ ಉಪಸ್ಥಿತಿಯಲ್ಲಿ

ಅಂತ್ಯಕ್ರಿಯೆ ಸಂದರ್ಭದಲ್ಲಿ ರಾಜ್ಯಪಾಲ ಬನ್ವಾರಿಲಾಲ್ ಪುರೋಹಿತ್ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಅಂಧ್ಯಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪುದುಚೇರಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಜರಿದ್ದರು ಇದಕ್ಕೂ ಮುನ್ನ ಅಗಲಿದ ಧೀಮಂತ ನಾಯಕನ ಪಾರ್ಥಿವ ಶರೀರವನ್ನು ರಾಜಾಜಿ ಹಾಲ್ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಕರುಣಾನಿಧಿ ಅವರ ಅಂತಿಮ ದರ್ಶನ ಪಡೆದು ಭಾವಪೂರ್ಣ ಗೌರವ ಸಮರ್ಪಿಸಿದರು ಹಿರಿಯ ರಾಜಕಾರಣಿ ಕರುಣಾನಿಧಿ ಪಾರ್ಥಿವ ಶರೀರವನ್ನು ಹೂಗಳಿಂದ ಅಲಂಕರಿಸಿದ ವಾಹನದಲ್ಲಿ ಮರೀನಾ ಬೀಚ್ವರೆಗೆ ಮೆರವಣಿಗೆಯಲ್ಲಿ ತರಲಾಯಿತು ಈ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಮಾರ್ಗದ್ದುದ್ದಕ್ಕೂ ಇಕ್ಕೆಲೆಗಳಲ್ಲಿ ಸೇರಿದ್ದ ಅಸಂಖ್ಯ ಜನರು ತಮ್ಮ ನೆಚ್ಚನ ನಾಯಕನ ಅಂತಿಮ ದರ್ಶನ ಪಡೆದು ಅಂತಿಮ ವಿದಾಯ ಹೇಳದರು ಮರಿನಾ ಬೀಚ್ನಲ್ಲಿ ಅಣ್ಣಾದೊರೈ ಸಮಾಧಿ ಬಳ ಕರುಣಾನಿಧಿಯವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾಯಿತು ಇದರೊಂದಿಗೆ ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ರಾರಾಜಿಸಿದ ನಕ್ಷತ್ರವೊಂದು ಕಣ್ಮರೆಯಾದಂತಾಗಿದೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ಮುಖ್ಯಸ್ವ ಎಂ ಕರುಣಾನಿಧಿ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂಸತ್ನ ಉಭಯ ಸದನಗಳಲ್ಲಿ ಇಂದು ಶ್ರದ್ಧಾಂಜಲಿ ಸಲ್ಲಿಸಿ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಯಿತು ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಸುಮಿತ್ರ ಮಹಾಜನ್ ಅವರು ಕರುಣಾನಿಧಿ ಬಗ್ಗೆ ಮಾತನಾಡಿ ದೇಶ ಜಸನಾಯಕಸೊಬ್ಬರನ್ನು ಕಳೆದುಕೊಂಡಿದೆ ಕರುಣಾನಿಧಿ ದೂರದೃಷ್ಠಿವುಕ್ಳ ವ್ಯಕ್ತಿಯಾಗಿದ್ದು ಜನರ ಏಳಿಗೆಗಾಗಿ ಅವಿರತ ಶ್ರಮಿಸಿದ್ದಾರೆ ಪ್ರಮುಖವಾಗಿ ಶೋಷಿತ ಹಾಗೂ ತುಳಿತಕ್ಕೊಳಗಾದ ಜನರ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆಂದು ಹೇಳಿದರು ರಾಜ್ಯಸಭೆಯಲ್ಲಿ ಸಭಾಪತಿ ಎಂ ವೆಂಕಯ್ಯನಾಯ್ಡು ಅವರು ಮಾತನಾಡಿ ಕರುಣಾನಿಧಿ ಅವರು ಅತ್ಯುತ್ತಮ ಆಡಳಿತಗಾರರಾಗಿದ್ದರು ಸಮಾಜಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಅವರೊಬ್ಬ ಅದ್ವಿತೀಯ ರಾಜಕೀಯ ಮುತ್ಲದ್ಧಿ ಎಂದು ಬಣ್ಣಿಸಿದರು ಜಮೀನ್ದಾರಿ ಪದ್ಧತಿ ಹಾಗೂ ಅಸ್ಪತ್ತತೆಯ ನಿರ್ಮೂಲನೆ ವಿಧವಾ ವಿವಾಪ ಸೇರಿದಂತೆ ಹಲವಾರು ಸಾಮಾಜಕ ಕಾರ್ಯಗಳಲ್ಲಿ ಅವರು ಮೇಲುಗೈ ಸಾಧಿಸಿದ್ದರು ಎಂದು ಹೇಳಿದರು ಕರುಣಾನಿಧಿ ಅವರು ದೇಶದ ಹಾಗೂ ತಮಿಳುನಾಡಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು ಎಂದು ಸ್ಟರಿಸಿದರು ಎರಡು ಸದನಗಳಲ್ಲಿ ಎರಡು ನಿಮಿಷ ಮೌನ ಆಚರಿಸಿ ಕರುಣಾನಿಧಿ ಅವರ ಆತಕ್ಷೆ ಶಾಂತಿಕೋರಲಾಯಿತು ಡಿಎಂಕೆ ನಾಯಕ ಎಂ ಕರುಣಾನಿಧಿ ತಮಿಳುನಾಡಿನಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುವ ಜೊತೆಗೆ ದೇಶದ ರಾಜಕಾರಣದಲ್ಲೂ ಅಷ್ಸೇ ಮಹತ್ವದ ಪಾತ್ರ ನಿಭಾಯಿಸಿದ್ದರು ಎಂದು ಪ್ರಧಾನ ಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜತೇಂದ್ರ ಸಿಂಗ್ ತ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಅವರ ನಿಧನಕ್ಕೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ

ಸ್ವಾಲಿನ್ ಅವರಿಗೆ ಬರೆದಿರುವ ಪತ್ರದಲ್ಲಿ ಸೋನಿಯಾ ಗಾಂಧಿ ಕರುಣಾನಿಧಿ ಸಾಮಾಜಿಕ ನ್ನಾಯಕ್ಕೆ ಬದ್ಗರಾಗಿ ತಮಿಳುನಾಡಿನ ಪ್ರಗತಿ ಸಮ್ನದ್ಲಿ ಹಾಗೂ ಅಭಿವ್ವದ್ಲಿಗಾಗಿ ಸಮರ್ಪಿಸಿಕೊಂಡಿದ್ದರೆಂದು ಶೋಕಿಸಿದ್ದಾರೆ ಕರುಣಾನಿಧಿ ಅವರ ಸಾವು ಇಡೀ ದೇಶಕ್ಕೆ ನಷ್ಟವಾಗಿದೆ ಎಂದು ಎನ್ಸಿಪಿ ನಾಯಕ ಪ್ರಘುಲ್ ಪಟೇಲ್ ಸಂತಾಪ ಸೂಚಿಸಿದ್ದಾರೆ

ಪರಿಪ್ರಸಾದ್ ಪ್ರತಿಪಕ್ಷಗಳ ಅಭ್ಞರ್ಥಿಯಾಗಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಇಬ್ಬರು ಅಭ್ಯರ್ಥಿಗಳು ತಮ್ಮ ನೋಟಿಸ್ ಸಲ್ಲಿಸಿದರು ನಾಳೆ ಮೇಲ್ಸನೆಯಲ್ಲಿ ಉಪಸಭಾಪತಿ ಸ್ವಾನಕ್ಕೆ ಚುನಾವಣೆ ನಡೆಯಲಿದೆ ಚುನಾವಣೆ ಧ್ವನಿಮತದ ಮೂಲಕ ನಡೆಯಲಿದ್ದು ಮತಗಳ ವಿಭಜನೆಯಾದರೆ ಮತದಾನ ನಡೆಯಲಿದೆ ಎಂದು ರಾಜ್ಯಸಭಾ ಕಾರ್ಯಾಲಯದ ಮೂಲಗಳು ಹೇಳಿವೆ ಹರಿವಂತ್ ಹಿರಿಯ ಪತ್ರಕರ್ತರಾಗಿದ್ಲು ಬಿಹಾರವನ್ನು ಪ್ರತಿನಿಧಿಸುತ್ತಿದ್ದಾರೆ

ಪರಿಪ್ರಸಾದ್ ಸದನದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದಾರೆ

ಜೆ ಕುರಿಯನ್ ಕಳೆದ ತಿಂಗಳು ನಿವೃತ್ತಿ ಹೊಂದಿದ ಕಾರಣ ಉಪಸಭಾಪತಿ ಸ್ಥಾನ ಖಾಲಿ ಉಳಿದಿದೆ

ಮಾಧ್ಯಮ ಸಂವಾದದಲ್ಲಿ ಮಾತನಾಡುತ್ತಿದ್ದ ಸಚಿವರು ಮೋಸ್ಲ್ ಪೇಮೆಂಟ್ಲ್ ಬ್ಲಾಂಕ್ಗಳು ದೇಶಾದ್ಲಂತ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬ್ಲಾಂಕಿಂಗ್ ವಲಯದ ಮೇಲೆ ಪರಿಣಾಮ ಬೀರಲಿದೆ ಎಂದು ನುಡಿದರು

ಉಳಿತಾಯ ಹಾಗೂ ಚಾಲ್ತಿ ಖಾತೆಗಳು ಹಣ ವರ್ಗಾವಣೆ ನೇರ ನಗದು ವರ್ಗಾವಣೆ ಹಾಗೂ ವ್ಲಾಪಾರ ಪಾವತಿ ಸೇವೆಗಳನ್ನು ಐಪಿಪಿಬಿ ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು ಕಥುವಾ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ತೆ ಪ್ರಕರಣದಲ್ಲಿನ ಪ್ರಮುಖ ಸಾಕ್ಷಿದಾರನೊಬ್ಬ ಸಲ್ಲಿಸಿರುವ ಅರ್ಜೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಇಂದು ಜಮ್ಮ ಮತ್ತು ಕಾಶ್ಹೀರ ಸರ್ಕಾರದ ಪ್ರತಿಕ್ರಿಯೆ ಕೇಳಿದೆ ನಕಲಿ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿದಾರರನ್ನು ಪೊಲೀಸ್ ಕಸ್ಲಡಿಯಲ್ಲಿ ಹಿಂಸಿಸಲಾಗಿದೆ ಈ ಹಂತದಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶ ಅಗತ್ಯವಾಗಿದೆ ಎಂದು ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಅವರು ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸುವುದಾಗಿ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿತ್ರ ನೇತೃತ್ವದ ನ್ಯಾಯಪೀಠ ತಿಳಿಸಿದೆ ಇನ್ನೊಂದು ವಾರದೊಳಗೆ ಪ್ರತಿಕ್ರಿಯೆ ದಾಖಲಿಸುವಂತೆ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ಆದೇಶಿಸಿದ್ದು

ಜೈಲುಗಳಲ್ಲಿ ಕೈದಿಗಳ ದಟ್ಟಣೆ ಸೇರಿದಂತೆ ಬಂಧಿಖಾನೆಗಳು ಎದುರಿಸುತ್ತಿರುವ ಸಮಸ್ಥೆಗಳನ್ನು ಪರಿತೀಲಿಸಲು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯೊಬ್ಬರ ಅಧ್ಯಕ್ಷತೆಯಲ್ಲಿ ತಾನು ಸಮಿತಿಯೊಂದನ್ನು ರಚಿಸಲಿರುವುದಾಗಿ ಸುಪ್ರೀಂ ಕೋರ್ಟ್ ಇಂದು ತಿಳಿಸಿದೆ

ಜೈಲು ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಇಬ್ಬರು ಅಥವಾ ಮೂವರು ಅಧಿಕಾರಿಗಳನ್ನು ಸಮಿತಿ ಹೊಂದಲಿದ್ದು ದೇಶಾದ್ಯಂತ ಜೈಲುಗಳಲ್ಲಿ ಮಹಿಳಾ ಕೈದಿಗಳು ಎದುರಿಸುತ್ತಿರುವ ಸಮಸ್ಯೆ ಸೇರಿದಂತೆ ಬಂಧಿಖಾನೆ ವಿಷಯಗಳ ಬಗ್ಗೆ ಪರಿಶೀಲಿಸಲಿದೆ ಎಂದು ನ್ಯಾಯಾಲಯ ತಿಳಿಸಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಆದಾಯ ತೆರಿಗೆ ಇಲಾಖೆ ವಿರುದ್ದ ಸೂಚನೆ ಹೊರಡಿಸುವಂತೆ ಕೋರಿ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ಯಾವುದೇ ರೀತಿಯ ಪರಿಹಾರ ಕಲ್ಪಿಸಲು ನಿರಾಕರಿಸಿದೆ

ದಾತರ್ ತಮ್ಮ ವಾದ ಮಂಡಿಸಿದರು ಐಟಿ ಇಲಾಖೆಯ ಪರವಾಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಮ್ಮ ವಾದವನ್ನು ನ್ಯಾಯಾಲಯದ ಮುಂದಿಟ್ಟರು

ಆ ವಲಯದಲ್ಲಿ ಇನ್ನೂ ಮೂವರು ಭಯೋತ್ವಾದಕರು ಅಡಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇದಕ್ಕೂ ಮುಂಚೆ ಈ ವಲಯದಲ್ಲಿ ಭಯೋತ್ಪಾದಕರು ಇರುವ ಬಗ್ಗೆ ಖಚಿತ ಮಾಹಿತಿ ದೊರೆತ ಕಾರಣ ಇಂದು ನಸುಕಿನ ಜಾವದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಸೇನೆಯ ಪ್ಯಾರಾ ಕಮಾಂಡರೊಬ್ಬರು ಗಾಯಗೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಕಮಾಂಡೋ ಅವರು ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ತೆಯನ್ನು ಪಡೆಯುತ್ತಿದ್ದಾರೆ ಬಾರಾಮುಲ್ಲಾದ ಉರಿ ವಲಯದ ಗಡಿ ನಿಯಂತ್ರಣ ರೇಖೆಯ ಮೂಲಕ ಈ ಭಯೋತ್ವಾದಕರ ಗುಂಪು ಗಡಿಯೊಳಕ್ಕೆ ನುಸುಳಿತು ಎಂದು ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ

ಮುಖ್ಯಮಂತ್ರಿ ನಿತೀಶ್ಕುಮಾರ್ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ಸಚಿವೆ ಮಂಜು ವರ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಜಸ್ಥಾನ ಮುಖ್ಯಮಂತ್ರಿ ವಸುಂಧರಾ ರಾಜೇ ಹಾಗೂ ಅವರ ಪುತ್ರನ ವಿರುದ್ದ ಎಫ್ಐಆರ್ ದಾಖಲಿಸಿ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ

ನಾಯಕ ವಿರಾಟ್ ಕೊಟ್ಲ ಅವರಿಗೆ ಬರ್ಮಿಂಗ್ಹ್ಲಾಮ್ನಲ್ಲಿ ತಮ್ಮ ಸಹ ಆಟಗಾರರಿಂದ ನಿರೀಕ್ಷಿತ ಬೆಂಬಲ ಸಿಕ್ಕಿದ್ದರೆ ಪಂದ್ಯದ ಲಕ್ಷಣವೇ ಬದಲಾವಣೆಯಾಗುತಿತ್ತು